ಕೊರೋನಾ ಸೋಂಕು ರಹಿತ ಜಿಲ್ಲೆಗಳಲ್ಲಿ ಅನುಸೂಚಿತ ಸೇವೆಗಳಲ್ಲಿ ನಾಳೆಯಿಂದ ಕೆಲ ಸಡಿಲಿಕೆಗೆ ಕೇಂದ್ರದಿಂದ ಪರಿಷ್ಕತ ಮಾರ್ಗಸೂಚಿ

ಕೊರೋನಾ ಸೋಂಕು ಕುರಿತು ಜನರು ಭಯಭೀತಿಗೊಳ್ಳಬೇಕಾಗಿಲ್ಲ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಸಂಪ ಕೊರೋನಾ ಸೋಂಕು ಪ್ರಕರಣಗಳು ವರದಿಯಾಗದ ಜಿಲ್ಲೆಗಳಲ್ಲಿ ನಾಳೆಯಿಂದ ಅನುಸೂಚಿತ ಸೇವೆಗಳಲ್ಲಿ ಕೆಲ ಸಡಿಲಿಕೆಗಳಿಗೆ ಅವಕಾಶ ನೀಡಲು ಮಾರ್ಗಸೂಚಿಗಳನ್ನು ಕೇಂದ್ರ ಸರ್ಕಾರ ಪರಿಷ್ತರಿಸಿದೆ ಆದರೆ ಲಾಕ್ಡೌನ್ ನಿರ್ಬಂಧಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ತನ್ನ ಸರಣಿ ಸೂಚನೆಗಳಲ್ಲಿ ತಿಳಿಸಿದೆ ಮಾರ್ಗಸೂಚಿಯಂತೆ ರಕ್ಷಣೆ ಕೆಂದ್ರ ಸಶಸ್ತ ಪೊಲೀಸ್ ಪಡೆಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಡಾಣ ವಿಪತ್ತು ನಿರ್ವಹಣೆ ಮುನ್ಲೂಚನೆ ನೀಡುವಂತಹ ಸಂಸ್ಥೆಗಳಾದ ಭಾರತೀಯ ಹವಾಮಾನ ಇಲಾಖೆ ನ್ಯಾಷನಲ್ ಇನ್ಫಾರ್ನೆಟಿಕ್ಸ್ ಸೆಂಟರ್ ಭಾರತೀಯ ಆಹಾರ ನಿಗಮ ನೆಹರು ಯುವ ಕೇಂದ್ರ ಹಾಗೂ ಕಸ್ಸಮ್ಸ್ ಇಲಾಖೆಗಳು ಯಾವುದೇ ನಿರ್ಬಂಧವಿಲ್ಲದೆ ಕಾರ್ಯ ನಿರ್ವಹಿಸಬಹುದಾಗಿದೆ ಇತರ ಸಚಿವಾಲಯಗಳು ಹಾಗೂ ಇಲಾಖೆಗಳು ಕಾರ್ಯ ನಿರ್ವಹಿಸಲಿದ್ದು

ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಯ ನಿರ್ವಹಿಸುವ ಕೈಗಾರಿಕೆಗಳು ಹಾಗೂ ಅತ್ಯಗತ್ಯ ಪದಾರ್ಥಗಳ ಉತ್ಪಾದಕ ಫಟಕಗಳು ಕಾರ್ಯ ನಿರ್ವಹಿಸಲಿವೆ

ಮಹಾತ್ನ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಬಾತ್ರಿ ಯೋಜನೆಯಡಿ ಕಾಮಗಾರಿಗಳಿಗೆ ಅನುಮತಿ ಕಲ್ಪಿಸಲಾಗಿದ್ದು ಸಾಮಾಜಿಕ ಅಂತರ ಪಾಲಿಸುವುದು ಹಾಗೂ ಮುಖಗವಸು ಧರಿಸುವುದು ಕಡ್ಡಾಯಗೊಳಿಸಲಾಗಿದೆ ಕಂಟ್ಲೆನ್ಮೆಂಟ್ ರಹಿತ ಪ್ರದೇಶಗಳಲ್ಲಿ ನಾಳೆಯಿಂದ ಸಡಿಲಿಕೆ ಮಾಡುವ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಬಂಧಸಿದ ಅಧಿಕಾರಿಗಳೊಂದಿಗೆ ನಿನ್ನೆ ವಿಡಿಯೋ ಕಾನ್ಸರೆನ್ಸ್ ನಡೆಸಿದರು ಕೇಂದ್ರ ಸರ್ಕಾರ ನೀಡಿರುವ ಕೆಲ ಸಡಿಲಿಕೆಗಳ ಅಡಿ ಮಹತ್ನಾಗಾಂಧಿ ಗ್ರಮೀಣ ಉದ್ಲೋಗ ಬಾತರಿ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಪ್ರಧಾನಮಂತ್ರಿ ಗ್ರಮ ಸಡಕ್ ಯೋಜನಾ ಹಾಗೂ ರಾಷ್ಷೀಯ ಗ್ರಾಮೀಣ ಜೀವನೋಪಾಯ ಮಿಷನ್ನ ಹಲವಾರು ಅಭಿವೃದ್ದಿ ಕಾರ್ಯಗಳನ್ನು ಇಂತಹ ಕಂಟೈನ್ಮೆಂಟ್ ರಹಿತ ಪ್ರದೇಶಗಳಲ್ಲಿ ಆರಂಭಿಸಲಾಗುವುದು ರಾಜ್ಲಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಗ್ರಾಮೀಣ ಮೂಲ ಸೌಕರ್ಯವನ್ನು ಅಭಿವೃದ್ದಿ ಪಡಿಸಿ ಬಲಗೊಳಿಸಲು ಹಾಗೂ ಉದ್ಯೋಗವಕಾಶಗಳನ್ನು ಸೃಷ್ಟಿಸಲು ಇಂತಹ ಪರೀಕ್ಷೆಯ ಸಮಯವನ್ನು ಒಂದು ಸವಾಲಾಗಿ ಭಾವಿಸಬೇಕೆಂದು ತೋಮರ್ ಒತ್ತಿಹೇಳಿದ್ದಾರೆ

ಸರ್ಕಾರಿ ಹಾಗೂ ಖಾಸಗಿ ಪ್ರಯೋಗಾಲಯಗಳಗೂ ಪರೀಕ್ಷಾ ಅನುಮತಿ ನೀಡಿದೆ

ಕೋರೊನಾ ಸೋಂಕು ಕುರಿತಂತೆ ಜನರು ಭಯಭೀತಿಗೊಳ್ಳಬೇಕಾದ ಅಗತ್ಯವಿಲ್ಲ ಈ ಸೋಂಕಿನ ವಿರುದ್ದ ಹೋರಾಡಲು ಜನರು ಸೂಕ್ತ ಮುನ್ನೆಚ್ಚರಿಕೆಗಳನ್ನು ಸದಾ ಪಾಲಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಸಲಹೆ ನೀಡಿದ್ದಾರೆ ದೇಶದಲ್ಲಿ ಆಹಾರ ಧಾನ್ಯಗಳ ಲಭ್ಞತೆ ಖಾತರಿ ಪಡಿಸಲು ಕ್ಷೆಗೊಳ್ಳಲಾಗಿರುವ ಕ್ರಮಗಳ ಕುರಿತಂತೆ ಆಹಾರ ಹಾಗೂ ಗ್ರಾಹಕ ವ್ವವಹಾರಗಳ ಸಚಿವ ರಾಮವಿಲಾಸ್ ಪಾಸ್ವಾನ್ ಅವರ ಹೇಳಿಕೆಗೆ ಟ್ವೀಟ್ನಲ್ಲಿ ಪ್ರತಿಕ್ರಿಯಿಸಿರುವ ಪ್ರಧಾನಿ ಮೋದಿ ನಾವೆಲ್ಲ ಒಗ್ಗಟ್ಟನಿಂದ ಶ್ರಮಿಸಿದರೆ ಕೊರೋನಾ ಸಾಂಕ್ರಾಮಿಕವನ್ನು ಖಂಡಿತವಾಗಿಯೂ ಮಣಿಸಬಹುದು ಎಂದು ಹೇಳಿದ್ದಾರೆ

ಕರ್ನಾಟಕದಲ್ಲಿ ಕೊರೊನಾ ವೈರಸ್ ನಿಯಂತ್ರಣಕ್ಕೆ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಬೇಕು ಈ ಪರಿಸ್ಟಿತಿಯನ್ನು ದಕ್ಷತೆಯಿಂದ ನಿಭಾಯಿಸುವಂತೆ ಕಾಂಗ್ರೆಸ್ ನಿಯೋಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಒತ್ತಾಯಿಸಿದೆ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿಯವರನ್ನು ಭೇಟಿಯಾದ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಲ ಕೆಪಿಸಿಸಿ ಅಧ್ಯಕ್ಷ ಡಿ

ಶಿವಕುಮಾರ್ ನೇತೃತ್ವದ ನಿಯೋಗ ಸೋಂಕು ನಿಯಂತ್ರಣಕ್ಕೆ ಕೈಗೊಳ್ಳಬೇಕಿರುವ ಸಮಗ್ರ ವಿವರವುಳ್ಳ ಮನವಿ ಪತ್ರ ಸಲ್ಲಿಸಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೋಂಕು ನಿಯಂತ್ರಣಕ್ಕೆ ಕ್ಲೆಗೊಂಡ ಕ್ರಮಗಳಿಗೆ ಕಾಂಗ್ರೆಸ್ ಸಂಪೂರ್ಣ ಬೆಂಬಲ ನೀಡುತ್ತಿದೆ ವಿಕ್ಷ ಆರೋಗ್ಲ ಸಂಸ್ಥೆಯ ಮಾರ್ಗಸೂಚಿ ಪ್ರಕಾರ ಕೊರೋನಾ ನಿಯಂತ್ರಣಕ್ಕೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಸೋಂಕಿನ ಲಕ್ಷಣಗಳು ಕಂಡು ಬಂದವರ ಪರೀಕ್ಷೆಯನ್ನು ಮತ್ತಷ್ಲು ತ್ವರಿತಗೊಳಿಸಬೇಕು ಪ್ರಯೋಗಾಲಯಗಳ ಸಂಖ್ಯೆ ಹೆಚ್ಚಿಸಬೇಕು ವೈದ್ಯಕೀಯ ಮೂಲ ಸೌಲಭ್ಯಗಳನ್ನು ಮೇಲ್ದರ್ಜೆಗೇರಿಸಬೇಕು ಎಂದು ನಿಯೋಗ ಸಲಹೆ ಮಾಡಿದೆ ಅಸಂಘಟತ ಕಾರ್ಮಿಕರು ರೈತರು ಕುಶಲಕರ್ಮಿಗಳ ಹಿತರಕ್ಷಣೆಗೆ ಒತ್ತು ನೀಡಬೇಕು ಸೋಂಕು ತಡೆಗೆ ಕ್ರಮಿಸುತ್ತಿರುವ ವೈದ್ಯಕೀಯ ಸಿಬ್ಲಂದಿ ಆಶಾ ಕಾರ್ಯಕರ್ತೆಯರು ಪೊಲೀಸರು ಮತ್ತಿತರ ಹಿತರಕ್ಷಣೆಗೂ ಒತ್ತು ನೀಡಬೇಕು ಎಂದು ನಿಯೋಗ ಮನವಿ ಮಾಡಿದೆ

ಈ ಆವೃತ್ತಿಯಲ್ಲಿ ತಾವು ಪ್ರಸ್ತಾಪಿಸಬಹುದಾದ ವಿಷಯಗಳ ಕುರಿತು ಜನತೆಯಿಂದ ಅವರು ಸಲಹೆ ಸೂಚನೆಗಳನ್ನು ಆಹ್ವಾನಿಸಿದ್ದಾರೆ

ಅಥವಾ ನಮೋ ಆ್ವಪ್ ಓಪನ್ ಫೋರಂ ಅಥವಾ ಮೈಗೌ ಡಾಟ್ ಇನ್ ನಲ್ಲಿ ತಮ್ನ ಸಂದೇಶವನ್ನು ಬರೆದುಕೊಳ್ಳಬಹುದಾಗಿದೆ

ದೇಶದ ವಿವಿಧ ಭಾಗಗಳಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರೈತರಿಂದ ನೇರವಾಗಿ ಬೆಳೆಕಾಳು ಹಾಗೂ ಎಣ್ಣೆಕಾಳುಗಳನ್ನು ಖರೀದಿಸುವ ಮೂಲಕ ರೈತರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಕಲ್ಪಿಸಲು ಕೇಂದ್ರ ಸರ್ಕಾರ ತ್ರಮ ಕ್ಲೆಗೊಂಡಿದೆ